ಹಲವು ಜಲ್ಲೆಗಳಲ್ಲಿ ಮುಂದುವರಿದ ಮಳೆ ಜನಜೀವನ ಅಸ್ತವ್ಯಸ್ತ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜನರಿಗೆ ಸೂಚನೆ

ವಿಶ್ವ ಆನೆಗಳ ಸಂರಕ್ಷಣೆ ಜಾಗೃತಿ ದಿನದ ಸಂದರ್ಭದಲ್ಲಿ ದಾಖಲೆ ಬಿಡುಗಡೆ

ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿನ ಪ್ರವಾಹ ಪರಿಸ್ವಿತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಸಂಬಂಧಪಟ್ಟ ರಾಜ್ಞಗಳ ಸಚಿವರೊಂದಿಗೆ ವಿಡಿಯೊ ಕಾಸ್ಪರೆನ್ಸ್ ಮೂಲಕ ಮಾಹಿತಿ ಪಡೆದುಕೊಂಡರು ರಾಜ್ಞದಲ್ಲಿನ ಪ್ರವಾಪ ಪರಿಸ್ತಿತಿ ಕುರಿತು ಗೃಪ ಸಚಿವ ಬಸವರಾಜ ಜೊಮ್ನಾಯ ಕಂದಾಯ ಸಚಿವ ಆರ್

ಪ್ರವಾಪ ಪರಿಸ್ತಿತಿ ನಿಭಾಯಿಸಲು ಹಾಗೂ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಎನ್ಡಿಆರ್ಎಫ್ ತಂಡಗಳನ್ನು ರಾಜ್ಯಕ್ಷೆ ಕಳುಹಿಸುವಂತೆ ಅವರು ಪ್ರಧಾನಿ ಅವರಲ್ಲಿ ಕೋರಿದರು ರಾಜ್ಞದ ವಿವಿಧಿಡೆ ಧಾರಾಕಾರ ಮಳೆ ಮುಂದುವರೆದಿದ್ದು ಹಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ದಕ್ಷಿಣಕನ್ನಡ ಜಿಲ್ಲೆಯಾದ್ಯಂತ ಬೆಳಗ್ಗಿನಿಂದಲೇ ಮಳೆ ಬೀಳುತ್ತಿದೆ ಜಲ್ಲೆಯ ನೇತ್ರಾವತಿ ಕುಮಾರಧಾರ ಸೇರಿದಂತೆ ಪ್ರಮುಖ ನದಿಗಳು ತುಂಬಿ ಪರಿಯುತ್ತಿವೆ

ಈ ಪಂಚಾಯಿತಿಗಳಲ್ಲಿ ವಿಪತ್ತು ನಿರ್ವಾಹಣಾ ಸಮಿತಿಗಳನ್ನು ರಚಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾನಿರ್ವಹಣಾಧಿಕಾರಿ ಆರ್

ಈ ಪ್ರದೇಶಗಳಲ್ಲಿ ಎದುರಾಗಬಹುದಾದ ಅಪಾಯದ ಹಿನ್ನೆಲೆಯಲ್ಲಿ ತರ್ತು ಕ್ರಮ ಕೈಗೊಳ್ಳಲು ಸನ್ನದ್ದ ಸ್ವಿತಿಯಲ್ಲಿ ಇರುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಸಲಹೆ ನೀಡಲಾಗಿದೆ ಎಂದು ಅವರು ಹೇಳದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಯಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ಕಂದಾಯ ಪೊಲೀಸ್ ಪಂಚಾಯತ್ ಪಾಗೂ ನೋಡಲ್ ಅಧಿಕಾರಿಗಳು ಸ್ಥಳದಲ್ಲಿ ಬೀಡುಬಿಟ್ಟದ್ದು ಪ್ರವಾಹ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸುತ್ತಿದ್ದಾರೆ ಎಂದು ಹೊನ್ನಾವಾರ ತಹಶೀಲ್ದಾರ್ ವೇಕ ಶೇಣ್ಣಿ ತಿಳಿಸಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳ ಜನತೆ ಕಾಳಜ ಕೇಂದ್ರಗಳಲ್ಲಿ ಆಶ್ರಯ ಪಡೆಯುವಂತೆ ಅವರು ಮನವಿ ಮಾಡಿದ್ದಾರೆ ಕೊರೋನಾ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಹೆಚ್ಚುವರಿ ಕೊಠಡಿಗಳನ್ನು ಒದಗಿಸಲಾಗಿದೆ

ಜಿಲ್ಲೆಯ ಶಿರಸಿ ಕುಮಟ ಹೆದ್ದಾರಿ ಜಲಾವೃತವಾಗಿದ್ದು ಈ ಮಾರ್ಗದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರ ಸ್ವಗಿತಗೊಳಿಸಲಾಗಿದೆ ಕುಮಟ ಕತಗಾಲ್ ಬಳಿ ಹೆದ್ದಾರಿ ಮೇಲೆ ನೀರು ನಿಂತಿದೆ

ಕಡಲ ತೀರಗಳಿಗೆ ಪ್ರವಾಸಿಗರು ಹಾಗೂ ಸಾರ್ವಜನಿಕರು ತೆರಳದಂತೆ ನಿಷೇಧಿಸಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಪ್ರಮಾಣದಲ್ಲಿ ಸ್ತಲ್ಪ ಇಳಿಮುಖವಾಗಿದ್ದು ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆಯಿಂದ ತತ್ತರಿಸಿದ ಜನತೆಯ ದೈನಂದಿನ ಜೀವನ ಸಹಜತೆಗೆ ಮರಳುತ್ತಿದೆ ಪ್ರವಾಹದಿಂದಾಗಿ ವಾಹನ ಸಂಚಾರ ಸ್ವಗಿತಗೊಂಡಿದ್ದ ರಸ್ತೆಗಳಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದ್ದು ಸಂಚಾರ ಪುನರಾರಂಭವಾಗಿದೆ ಜಲ್ಲೆಯ ತಲಕಾವೇರಿಯಲ್ಲಿ ಭೂಕುಸಿತದಲ್ಲಿ ಸಿಲುಕಿರುವ ನಾಲ್ವರ ಶೋಧಕಾರ್ಯ ಬಿರುಸುಗೊಂಡಿದೆ ಪರಿಹಾರ ತಂಡಗಳು ಕೊಡಗು ಪೊಲೀಸ್ ಕಮಾಂಡೊ ಪಡೆ ಹಾಗೂ ಗ್ರಾಮಸ್ಸರು ಸೇರಿದಂತೆ ಪಲವರು ಭೂಕುಸಿತದಿಂದಾದ ಮಣ್ಣನ್ನು ತೆರವುಗೊಳಿಸುವಲ್ಲಿ ಮುಂದಾಗಿದ್ದಾರೆ

ಸೋಮಣ್ಣ ಸಂಸದ ಪ್ರತಾಪ್ ಸಿಂಪ ಶಾಸಕರಾದ ಕೆ

ಪಿ ಸುನೀಲ್ ಸುಬ್ರಷ್ಟಣಿ ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿಜಾಯ್ ಸ್ವಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿದ್ದು ಜಲ್ಲೆಯ ಎಲ್ಲಾ ನದಿಗಳು ತುಂಬಿ ಹರಿಯುತ್ತಿವೆ

ಕೆಲವು ಕಡೆ ಸಂಪರ್ಕ ರಸ್ತೆಗಳು ಜಲಾವೃತಗೊಂಡಿರುವುದರಿಂದ ಜನರು ಸಂಚಾರಕ್ಕೆ ದೋಣಿಯನ್ನು ಬಳಸುತ್ತಿದ್ದಾರೆ

ಜಲಾಶಯಕ್ಕೆ ಕಳೆದ ಮೂರ್ನಾಲ್ಲು ದಿನಗಳಿಂದ ಒಂದು ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರು ಪರಿದು ಬರುತ್ತಿದೆ

ಎಸ್

ಎಸ್ ಎಲ್

ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳ ನೋಂದಾಯತ ಮೊಬೈಲ್ ದೂರವಾಣಿ ಸಂಖ್ಯೆಗೆ ಅಂಕಗಳ ವಿವರವನ್ನು ಎಸ್

ಎಸ್ ಮೂಲಕ ತಿಳಿಸಿಲಾಗುವುದು ಎಂದು ಮಂಡಳಿ ತಿಳಿಸಿದೆ ವಿಶ್ವ ಆನೆಗಳ ಸಂರಕ್ಷಣೆ ಜಾಗೃತಿ ದಿನದ ಸಂದರ್ಭದಲ್ಲಿ ಆನೆಗಳ ಸಂರಕ್ಷಣೆಗಾಗಿ ದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವ ತ್ರಮಗಳ ಮಾಹಿತಿ ಇರುವ ದಾಖಲೆಗಳನ್ನು ಪರಿಸರ ಮತ್ತು ಅರಣ್ಣ ಸಂರಕ್ಷಣೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಬೆಳಿಗ್ಗೆ ಬಿಡುಗಡೆ ಮಾಡಿದರು ಅರಣ್ಣ ಸಂಪತ್ತು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ಆನೆಗಳು ಮಾನವ ವಸತಿ ಪ್ರದೇಶಗಳತ್ತ ಬರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆನೆಗಳು ಮತ್ತು ಮಾನವರ ನಡುವಣ ಸಂಘರ್ಷ ತಗ್ಗಿಸಲು ಕೈಗೊಳ್ಳಲಾಗುತ್ತಿರುವ ತ್ರಮಗಳನ್ನು ಸಚಿವರು ವಿವರಿಸಿದರು ಭಾರತೀಯರು ಪ್ರಾಣಿಗಳನ್ನು ಪ್ರೀತಿಸುತ್ತಾರೆ

ಪ್ರಕೃತಿ ಮತ್ತು ಪ್ರಾಣಿಗಕೊಂದಿಗೆ ಸಹ ಜೀವನ ನಮ್ಮ ಸಂಸ್ಕತಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು ದಾವಣಗೆರೆ ಜೆಲ್ಲೆಯ ಬೀದಿಬದಿ ವ್ಯಾಪಾರಿ ದಾಕ್ಷಾಯಿಣಿ ಕೊರೋನಾ ಸಂಕಷ್ಷದಿಂದ ಚೇತರಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಆತ್ನಾ ನಿರ್ಭರ ಯೋಜನೆಯಿಂದ ನೆರವಾಗಿದೆ ಕಡಿಮೆ ಬಡ್ಡಿ ದರದಲ್ಲಿ ನೀಡಿದ ಸಾಲ ಪಡೆದು ಈಗ ಮತ್ತೆ ಬದುಕು ಕಟ್ಟಕೊಳ್ಳುತ್ತಿರುವುದಾಗಿ ತಿಳಿಸಿದ್ದಾರೆ